ವಿಧಾನಸಭೆ ಚುನಾವಣೆ ನಡೆಯಲಿರುವ ರಾಜಸ್ತಾನ ಮತ್ತು ತೆಲಂಗಾಣದಲ್ಲಿ ಪ್ರಚಾರ ಬಿರುಸು

ವಿಶ್ವಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಅರ್ಜೆಂಟೀನಾ ಸ್ವೇನ್ ಹಾಗೂ ನ್ಟೂಜಿಲೆಂಡ್ ಪ್ರಾನ್ಸ್ ತಂಡಗಳ ಹಣಾಹಣೆ

ರಾಜಾಸ್ತಾನ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಪ್ರಚಾರ ಕಾರ್ಯ ಚುರುಕುಗೊಂಡಿದೆ ರಾಜಾಸ್ತಾನದಲ್ಲಿ ಪ್ರಚಾರ ಕಾರ್ಯ ವೇಗ ಪಡೆದಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಹಿರಿಯ ನಾಯಕರು ತಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಪ್ರಚಾರಕಾರ್ಯದಲ್ಲಿ ಬಿರುಸಿನಿಂದ ಪಾಲ್ಗೊಂಡಿದ್ದಾರೆ

ತೆಲಂಗಾಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ತಮ್ನ ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸಿವೆ ನಾಗರ್ಕರ್ನೂಲ್ ವಾನಾಪರ್ತಿ ಜಹೀರಾಬಾದ್ ಮತ್ತು ಮಾಹೇಶ್ವರಿ ಕ್ಷೇತ್ರದಲ್ಲಿಂದು ಹಿರಿಯ ಬಿಜೆಪಿ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ರಾಜ್ನಾಥ್ ಸಿಂಗ್ ರ್ಡಾಲಿ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಶಂಶಾಬಾದ್ನಲ್ಲಿ ವಿದ್ಯಾರ್ಥಿ ಸಮಾವೇಶದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ಭೂಪಾಲಪಲ್ಲಿ ಅರ್ೂೂರ್ ಮತ್ತು ಪರಿಗಿಗಳಲ್ಲಿ ಚುನಾವಣಾ ಸಭೆಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಟಡಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಸೆರಿಲಿಂಗಮಪಲ್ಲಿ ಕ್ಷೇತ್ರದಲ್ಲಿ ರೋಡ್ ಕೋನಲ್ಲಿ ಭಾಗವಹಿಸಲಿದ್ದಾರೆ ಅದಿಲಾಬಾದ್ ಅಸಿಫಾಬಾದ್ ಬೆಲ್ಲಮಪಲ್ಲಿ ಮಂದಮರ್ರಿ ಮಂಚರ್ನಾಲ್ ಮತ್ತು ರಾಮಗುಂಡಂಗಳಲ್ಲಿ ಟಿಆರ್ಎಸ್ ಮುಖ್ಯಸ್ಟ ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ ರಾವ್ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ

ರಾಜಸ್ತಾನ್ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಇಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಪಕ್ಷದ ರಾಜ್ಯಾಧ್ಯಕ್ಷ ಸಚಿನ್ ಪೈಲಟ್ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ನೋಟ್ ಮತ್ತು ಚುನಾವಣಾ ಪ್ರಣಾಳಕೆ ಸಮಿತಿ ಅಧ್ಯಕ್ಷರಾದ ಹರೀಶ್ ಚೌಧರಿ ಜೈಪುರದಲ್ಲಿ ಇಂದು ಮುಂಜಾನೆ ಪ್ರಣಾಳಕೆಯನ್ನು ಬಿಡುಗಡೆ ಮಾಡಿದರು ರೈತರು ಮತ್ತು ಮಹಿಳೆಯರು ಮತ್ತು ಯುವಜನರ ಹಿತಾಸಕ್ತಿಗೆ ಪ್ರಣಾಳಿಕೆ ಆದ್ದತೆ ನೀಡಿದೆ ರೈತರ ದೆಳೆ ಸಾಲಮನ್ನಾ ಮತ್ತು ಮಹಿಳೆಯರಿಗೆ ಉಚಿತ ಶಿಕ್ಷಣ ಹಾಗೂ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಯ ಭರವಸೆ ನೀಡಲಾಗಿದೆ ಪಕ್ಷದ ಪ್ರಣಾಳಿಕೆಯನ್ನು ಸಮಾಜದ ಹಲವು ವರ್ಗಗಳ ಅಭಿಪ್ರಾಯಗಳನ್ನು ಪರಿಗಣಿಸಿದ ನಂತರ ಸಿದ್ದಪಡಿಸಲಾಗಿದೆ ಕಾಂಗ್ರೆಸ್ ಪ್ರಣಾಳಿಕೆ ಕೇವಲ ಒಂದು ಶ್ರಕಟಣೆಯಲ್ಲ ಅದು ಭರವಸೆಗಳಿಗೆ ಪಕ್ಷದ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಸಚಿನ್ ಪ್ಲೆಲಟ್ ಹೇಳಿದರು ಇದಲ್ಲದೆ ರಾಜಸ್ತಾನದಲ್ಲಿರುವ ನಿರುದ್ಲೋಗಿ ಯುವಕರ ಜೀವನ ನಿರ್ವಹಣಿಗೆ ಮಾಸಿಕ ಮೂರುವರೆ ಸಾವಿರ ರೂಪಾಯಿ ನೆರವು ನೀಡಲಾಗುವುದು ಹಾಗೂ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಗಳ ಕಾಲಮಿತಿಯ ಅನುಷ್ಠಾನ ಉಸ್ತುವಾರಿಗೆ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದೂ ಸಹ ಪಕ್ಷ ಆಶ್ವಾಸನೆ ನೀಡಿದೆ

ರಾಜ್ಯಾದ್ಯಂತ ಒಂಭತ್ತು ಹಂತಗಳಲ್ಲಿ ಚುನಾವಣೆ ನಡೆದಿದೆ ಜಮ್ಮ ವಲಯದಲ್ಲಿ ಮತದಾನಕ್ಕಾಗಿ ಜನರು ಸರತಿ ಸಾಲಿನಲ್ಲಿ ನಿಂತಿದ್ದು ಕಂಡು ಬಂದಿತು

ಜಮ್ನು ಮತ್ನು ಕಾಶ್ನೀರದ ಪುಲ್ನಾಮಾ ಜಿಲ್ಲೆಯ ಪಾಂಪೋರ್ ವಲಯದಲ್ಲಿ ಇಂದು ನಸುಕಿನಲ್ಲಿ ಭದ್ರತಾಪಡೆಗಳು ನಡೆಸಿದ ಗುಂಡಿನ ಚಕಮಕಿಯಲ್ಲಿ ಇಬ್ಲರು ಅನಾಮಧೇಯ ಉಗ್ರರ ಹತ್ನೆಯಾಗಿದೆ ಪಾಂಹೋರ್ನ ಶಾರ್ಶಾಲಿ ಗ್ರಾಮದಲ್ಲಿ ಉಗ್ರರು ಆಕ್ರಯ ಪಡೆದಿರುವ ಖಚಿತ ಸುಳಿವಿನ ಆಧಾರದ ಮೇಲೆ ಈ ಚಕಮಕಿ ಆರಂಭವಾಯಿತು ಉಗ್ರರ ಅಡಗುದಾಣದಿಂದ ಶಸ್ತಗಳು ಮತ್ತು ಮದ್ದುಗುಂಡುಗಳ ಸಂಗ್ರಹವನ್ನು ವಶಪಡಿಸೊಳ್ಳಲಾಗಿದೆ ಎಂದು ಭದ್ರತಾಪಡೆಯ ಮೂಲಗಳು ಮಾಹಿತಿ ನೀಡಿವೆ ಇದು ಭದ್ರತಾಪಡೆಗಳ ಗಮನಾರ್ಹ ಸಾಧನೆಯಾಗಿದೆ ಎಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದ ದಿಲ್ಭಾಗ್ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಗಡಿರೇಖೆ ಉಲ್ಲಂಘಿಸಿರುವ ಪಾಕಿಸ್ತಾನ ಪಡೆಗಳು ಪೂಂಚ್ನಲ್ಲಿ ಇಂದು ಮತ್ತೆ ಶೆಲ್ ದಾಳಿ ಮುಂದುವರೆಸಿವೆ ಕರ್ನ ಸೆಕ್ಷರ್ನ ಭಾರತೀಯ ಪೋಸ್ಟ್ಗಳು ಹಾಗೂ ನಾಗರಿಕರನ್ನು ಗುರಿಯಾಗಿರಿಸಿ ಕೊಂಡಿರುವ ಪಾಕಿಸ್ತಾನಿ ಪಡೆಗಳು ಮಧ್ದರಾತ್ರಿ ಅಪ್ರಜೋದಿತ ಗುಂಡಿನ ದಾಳಿ ಹಾಗೂ ತೆಲ್ ದಾಳಿ ನಡೆಸಿವೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಗಡಿ ಭದ್ರತಾ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದು ನಸುಕಿನವರೆಗೂ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಇತ್ತ ಯಾವುದೇ ಸಾವುನೋವಿನ ಬಗ್ಗೆ ಯಾವುದೇ ವರದಿಯಾಗಿಲ್ಲ ಎಂದು ತಿಳಿದುಬಂದಿದೆ

ಈಗಾಗಲೇ ಆಯವ್ನಯದ ಪೂರ್ವಭಾವಿ ಸಿದ್ದತೆ ಆರಂಭವಾಗಿದ್ದು ಭರದಿಂದ ಸಾಗಿದೆ ಉಕ್ಕು ವಿದ್ಯುತ್ ನಿವಾಸ ನಗರಾಭಿವೃದ್ಧಿ ಸೇರಿದಂತೆ ಇನ್ನಿತರ ಸಚಿವಾಲಯಗಳೊಂದಿಗೆ ಪರಿಷ್ಟತ ವೆಚ್ಚ ಪ್ರಸಕ್ತ ಆರ್ಥಿಕ ಪರಿಸ್ಥಿತಿ ಮತ್ತು ಬರುವ ಹಣಕಾಸು ವರ್ಷದಲ್ಲಿನ ಯೋಜನೆಗಳು ಕುರಿತಂತೆ ಕಳೆದ ತಿಂಗಳು ಸಭೆಗಳನ್ನು ನಡೆಸಲಾಗಿತ್ತು

ಈ ರಾಕೆಟ್ ಭಾರತದ ಭೂಪರಿವೀಕ್ಷಣಾ ಉಪಗ್ರಹ ಹೈಸಿಸ್ ಅನ್ನು ಯಶಸ್ವಿಯಾಗಿ ಕಕ್ಷೆಯಲ್ಲಿಸಿದೆ

ಆಸ್ಟೇಲಿಯಾ ಕೆನಡಾ ಕೊಲಂಬಿಯಾ ಫಿನ್ಲ್ಡಾಂಡ್ ಮಲೇಷಿಯಾ ನೆದರ್ಲ್ವಾಂಡ್ಸ್ ಮತ್ತು ಸ್ವೇನನ್ ದೇಶಗಳ ತಲಾ ಒಂದೊಂದು ಉಪಗ್ರಹಗಳನ್ನು ಕೂಡ ರಾಕೆಟ್ ಕೊಂಡೊಯ್ಟಿದಿದೆ ಇಂದು ಬಾಹ್ಲಾಕಾಶಕ್ಕೆ ಕಳುಹಿಸಲಾಗಿರುವ ಭೂ ಪರಿವೀಕ್ಷಣಾ ಉಪಗ್ರಹ ಹೈಸಿಸ್ ಅತ್ಯಂತ ಸ್ಪಷ್ಟವಾದ ಚಿತ್ರಗಳೊಂದಿಗೆ ಉಪಯುಕ್ತ ಮಾಹಿತಿಯ ಸಂಗ್ರಹಕ್ಕೆ ನೆರವಾಗಲಿದೆ ಕೃಷಿ ಅರಣ್ಯ ಕರಾವಳಿ ವಲಯಗಳು ಹಾಗೂ ಒಳನಾಡು ಜಲಮಾರ್ಗಗಳ ವಲಯಕ್ಕೆ ಅಗತ್ಯವಾದ ದತ್ತಾಂಶಗಳನ್ನು ಈ ಉಪಗ್ರಹ ಒದಗಿಸಲಿದೆ ಇಸ್ತೋದ ಈ ಪ್ರಯೋಗ ಐದು ವರ್ಷಅವಧಿಯದ್ದಾಗಿರುತ್ತದೆ

ಅವರು ಇಂದು ಸಂಜೆ ಅಲ್ಲಿಯ ರಾಜಧಾನಿ ಬ್ಲೂನಸ್ ಐರಿಸ್ ತಲುಪಲಿದ್ದಾರೆ ಉಚಿತ ಮತ್ತು ಸುಸ್ತಿರ ಅಭಿವೃದ್ದಿಗೆ ಒಮ್ನತ ಈ ಬಾರಿಯ ಘೋಷ ವಾಕ್ತ ಜನತೆ ಮೊದಲು ಎಂಬ ಶೃಂಗದ ಮೊದಲ ಅಧಿವೇಶನದ ಮುಂದಾಳಾತ್ವವನ್ನು ಪ್ರಧಾನಿ ಮೋದಿ ವಹಿಸಲಿದ್ದಾರೆ ಆರ್ಥಿಕ ಅಪರಾಧಿಗಳು ಮತ್ತು ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವವರ ವಿರುದ್ದ ಕ್ರಮಕೈಗೊಳ್ಳಲು ಅಂತಾರಾಷ್ಟೀಯ ಸಹಕಾರ ಬಲಗೊಳಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ ಕೃಂಗಸಭೆಯಲ್ಲಿ ಅಂತಾರಾಷ್ಷೀಯ ಸೌರ ಮೈತ್ರಿಯ ಹೊರಗಿರುವ ರಾಷ್ಟಗಳಿಗೆ ಮೈತ್ರಿ ಕೂಟಕ್ಕೆ ಸೇರುವಂತೆ ಮನವೊಲಿಸುವ ಪ್ರಯತ್ನವಾಗುವ ಸಾಧ್ಯತೆ ಇದೆ

ದೇಶದ ಪ್ರಮುಖ ಜನಪರ ಯೋಜನೆಗಳಾದ ಆಯುಷ್ಸಾನ್ ಭಾರತ್ ಮಣ್ಣಿನ ಆರೋಗ್ಯ ಕಾರ್ಡ್ ಮುದ್ರಾ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಕುರಿತು ಮೋದಿ ಕೃಂಗಸಭೆಯಲ್ಲಿ ಪ್ರಸ್ತಾಪಿಸಲಿದ್ದಾರೆ

ಕೃಂಗಸಭೆಯ ನೇಪಥ್ಣದಲ್ಲಿ ಪ್ರಧಾನಿ ವಿವಿಧ ವಿಶ್ವ ನಾಯಕರೊಂದಿಗೆ ಚರ್ಚೆ ನಡೆಲಿದ್ದಾರೆ ಚೀನಾ ಅಧ್ಯಕ್ಷ ಜರ್ಮನಿಯ ಚಾನ್ಲೆಲರ್ ಸ್ವೇನ್ ಶ್ರಧಾನಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಸೇರಿದಂತೆ ಬ್ರಿಕ್ಸ್ ರಾಷ್ಟಗಳ ಮುಖ್ಚಿಸ್ಟರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಲಿದ್ದಾರೆ

ಉಕ್ರೇನ್ ದೇಶದ ರಾಷ್ಟಾಧ್ವಕ್ಷರಾದ ಪೆತ್ತೋ ಪೋರೋಶೆಂಕೋ ಜರ್ಮನಿ ಸೇರಿದಂತೆ ನೆಟೋ ಗುಂಪಿನ ಸದಸ್ಯ ದೇಶಗಳು ತಮ್ಮ ಸಮರ ನೌಕೆಗಳನ್ನು ಆಜೌ ಸಾಗರ ಪ್ರದೇಶಕ್ಕೆ ಕಳುಹಿಸುವ ಮೂಲಕ ರಷ್ಯಾ ದೇಶದೊಂದಿಗೆ ಉಂಟಾಗಿರುವ ಬಿಕ್ಕಟ್ಟನ ಪರಿಸ್ಥಿತಿಯನ್ನು ಎದುರಿಸಲು ತಮ್ಮ ದೇಶಕ್ಕೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಜರ್ಮನ್ ದೈನಿಕ ಬಿಲ್ಡ್ ಡೈಲಿಗೆ ಸಂದರ್ಶನ ನೀಡಿರುವ ಅವರು ನೆಟೋ ದೇಶಗಳು ಉಕ್ರೇನ್ಗೆ ಭದ್ರತೆಯ ಭರವಸೆ ಮೂಡಿಸಲು ಸಹಕರಿಸುವ ಬಗ್ಗೆ ಅಪಾರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಶ್ವಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಎರಡು ಪಂದ್ಯಗಳು ನಡೆಯಲಿದ್ದು ಪುರುಷರ ಪೂಲ್ ಎ ಗುಂಪಿನಲ್ಲಿ ಒಡಿಶಾದ ಭುವನೇಶ್ವರ್ನ ಕಳಿಂಗ ಕ್ರೀಡಾಂಗಣದಲ್ಲಿ ಅರ್ಜೆಂಟೈನಾ ಸ್ವೇನ್ ವಿರುದ್ಧ ಹಾಗೂ ನ್ಯೂಜಲ್ಕಾಂಡ್ ತಂಡ ಫ್ರಾನ್ಸ್ ವಿರುದ್ಧ ಸೆಣಸಲಿವೆ

ಒಡಿತಾದಲ್ಲಿ ನಡೆದಿರುವ ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪ್ರಾರಂಭಿಕ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗಮರ್ನಾಹ ಗೆಲುವು ಗಳಿಸಿರುವ ಭಾರತ ಹಾಕಿ ತಂಡಕ್ಕೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ